ಕೋವಿಡ್ ಏರುಪೇರುಗಳ ನಡುವೆಯೂ ದೇಶದ ಆರ್ಥಿಕತೆ ತ್ವರಿತಗತಿಯಲ್ಲಿ ಚೇತರಿಕೆ ಪ್ರಧಾನಮಂತ್ರಿ ನರೇಂದ್ರಮೋದಿ

ಹಸಿರುಮನೆ ಅನಿಲ ಹೊರ ಸೂಸುವಿಕೆ ಸಮಸ್ನೆಗೆ ಭಾರತದ ಕೊಡುಗೆ ಅತಿ ಕನಿಷ್ಣ ಮಟ್ಟವಾಗಿದೆ ಪರಿಸರ ಸಚಿವ ಪ್ರಕಾಶ್ ಜಾವಡೇಕರ್

ಆರ್ಥಿಕ ಸೂಚ್ಯಂಕಗಳು ಆಶಯಗಳನ್ನು ಹೆಚ್ಚಿಬಿದ್ದು ಸಂಕಷ್ಟದ ಸಂದರ್ಭದಲ್ಲಿ ದೇಶ ಸಾಕಷ್ಟು ಪಾಠಗಳನ್ನು ಕಲಿತಿದೆ ಈ ಯಶಸ್ತಿನ ಶ್ರೇಯಸ್ತು ದೇಶದ ಉದ್ದಮಿಗಳು ಯುವಕರು ರೈತರು ಹಾಗೂ ಎಲ್ಲಾ ಭಾರತೀಯರಿಗೆ ಸಲ್ಲದೇಕು ಎಂದು ಶ್ರಧಾನಮಂತ್ರಿ ಹೇಳಿದರು ಈ ಹಿಂದಿನ ಸರ್ಕಾರದ ನೀತಿಗಳು ಹಲವು ರಂಗಗಳಲ್ಲಿ ಅದಕ್ಷತೆಗೆ ಪ್ರೋತ್ಲಾಹ ನೀಡುತ್ತಿದ್ದವು

ಆತ್ಸನಿರ್ಭರ್ ಭಾರತ ಅಭಿಯಾನ ಪ್ರತಿಯೊಂದು ವಲಯದಲ್ಲೂ ಸಾಮರ್ಥ್ಲ ಕಾರ್ಯಕ್ಷಮತೆಯನ್ನು ಉತ್ತೇಜಿಸಲಿದೆ ಸ್ಪರ್ಧಾತ್ಸಕತೆಗೆ ಅವಕಾಶಗಳರುವ ತಂತ್ರಜ್ಞಾನ ಆಧರಿತ ಕ್ಲೆಗಾರಿಕೆಗಳಿಗೆ ಪುನಕ್ಲೇತನ ಕಲ್ಪಿಸಲು ಸರ್ಕಾರ ಹೆಚ್ಲನ ಆದ್ದತೆ ನೀಡಿದೆ

ಕೆಲವು ತಿಂಗಳುಗಳಿಂದ ಈ ನಂಬಿಕೆ ವಿಶ್ವಾಸ ಮತ್ತಷ್ಟು ವೃದ್ಧಿಸಿದೆ ವಿದೇಶಿ ಹೂಡಿಕೆದಾರರು ದಾಖಲೆಯ ಪ್ರಮಾಣದಲ್ಲಿ ಭಾರತದಲ್ಲಿ ಹೂಡಿಕೆ ಮಾಡಿದ್ದು ಈ ಪ್ರಕ್ರಿಯೆ ಮುಂದುವರೆದಿದೆ ಎಂದು ತಿಳಿಸಿದರು ದೇಶದಲ್ಲಿ ಕೊರೊನಾ ಸಾಂಕ್ರಾಮಿಕ ಪರಡಲು ಆರಂಭಿಸಿದ ಫೆಬ್ರವರಿ ಮಾರ್ಚ್ ತಿಂಗಳಿನಲ್ಲಿ ಸೋಂಕಿನ ವಿರುದ್ದ ಹೋರಾಟ ಆರಂಭಗೊಂಡಿದ್ದು ಉತ್ಪಾದನೆ ಸಾಗಾಣಿಕೆ ಹಾಗೂ ಆರ್ಥಿಕತೆಯ ಪುನಶ್ಚೇತನ ಸಂಬಂಧ ಸಾಕಷ್ಟು ಅನಿಶ್ಚಿತತೆಗಳು ಸೃಷ್ಷಿಯಾಗಿದ್ದವು ಆದರೆ ಈಗ ಪರಿಸ್ಹಿತಿ ತ್ವರಿತವಾಗಿ ಬದಲಾಗುತ್ತಿದೆ ಎಂದರು ಕೃಷಿ ವಲಯ ಹಾಗೂ ಸಂಬಂಧಿತ ಇತರ ವಲಯಗಳ ನಡುವೆ ದೊಡ್ಡ ಕಂದರವನ್ನು ನಿರ್ಮಿಸಲಾಗಿತ್ತು ತಮ್ಮ ಸರ್ಕಾರ ಈ ಅಡೆತಡೆಗಳನ್ನು ನಿವಾರಿಸುತ್ತಿದೆ ಕೃಷಿ ವಲಯದ ಸುಧಾರಣೆಗಳ ನಂತರ ರೈತರು ಹೊಸ ಮಾರುಕಟ್ಲೆ ಅವಕಾಶ ಹಾಗೂ ತಂತ್ರಜ್ಞಾನದ ಸೌಲಭ್ಞಗಳನ್ನು ಪಡೆದುಕೊಳ್ಳಲಿದ್ದಾರೆ ದೇಶದಲ್ಲಿ ಕೈತ್ಲಗಾರಗಳ ಸರಪಳಿಯನ್ನು ಆಧುನೀಕರಣಗೊಳಿಸಲಾಗುವುದು ಇದರಿಂದಾಗಿ ಕೃಷಿ ವಲಯದಲ್ಲಿ ಹೆಚ್ಚನ ಹೂಡಿಕೆಯಾಗಲಿದ್ದು ರೈತರಿಗೆ ಹೆಚ್ಚು ಶ್ರಯೋಜವಾಗಲಿದೆ ಎಂದು ಶ್ರಧಾನಮಂತ್ರಿ ಹೇಳಿದರು

ಪರಿಣಾಮಕಾರಿ ಕಾರ್ಯತಂತ್ರ ಅನುಷ್ಠಾನ ಹಾಗೂ ಪರೀಕ್ಷೆ ಪತ್ತೆ ಮತ್ತು ಚಿಕಿತ್ಸೆಯ ತ್ರಿವಳಿ ವಿಧಾನದಿಂದಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಜೇತರಿಕೆ ಸಾವಿನ ಪ್ರಮಾಣದಲ್ಲಿ ಇಳಕೆಯಾಗುತ್ತಿದೆ ಎಂದು ಸಚಿವಾಲಯ ತಿಳಿಸಿದೆ

ಇಂದು ನಡೆಯುವ ಜಾಗತಿಕ ಹವಾಮಾನ ಶೃಂಗಸಭೆಯನ್ನುದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರಮೋದಿ ಮಾತನಾಡಲಿದ್ದಾರೆ

ಈ ಜಾಗತಿಕ ಸವಾಲಿನ ನಿರ್ವಹಣೆಗೆ ಎಲ್ಲ ದೇಶಗಳೂ ಅನುಸರಿಸಬಹುದಾದ ಪರಿಣಾಮಕಾರಿ ಕ್ರಮಗಳನ್ನು ಈ ಒಪ್ಲಂದ ತಿಳಿಸುತ್ತದೆ

ದೆಹಲಿಯಲ್ಲಿ ಸುದ್ದಿಗೋಷ್ನಿ ನಡೆಸಿದ ಪರಿಸರ ಬಾತೆಯ ಸಚಿವ ಪ್ರಕಾಶ್ ಜಾವ್ನೇಕರ್ ಇಂದು ನಡೆಯಲಿರುವ ವರ್ಚುವಲ್ ಶ್ವಂಸಭೆಯನ್ನು ಬ್ರಿಟನ್ ಆಯೋಜಿಸಿದ್ದು ಪ್ರಧಾನಿ ಮೋದಿ ಪಾಲ್ಗೊಳ್ಳುತ್ತಾರೆ ಎಂದರು ಹವಾಮಾನ ಬದಲಾವಣೆ ಸವಾಲು ರಾತ್ರೋರಾತ್ರಿ ಸಂಭವಿಸಿರುವ ವಿದ್ಯಮಾನವಲ್ಲ

ಶತಮಾನಗಳಿಂದ ಪರಿಸರದ ಮೇಲಾಗಿರುವ ದೌರ್ಜನ್ನದ ಫಲಿತಾಂಶವೇ ಈ ಸಂಕಷ್ಷಕ್ಕೆ ಕಾರಣವಾಗಿದೆ ಕ್ಷೆಗಾರಿಕೀಕರಣ ಹಾಗೂ ನಗರೀಕರಣಗಳ ಭರಾಟೆಯಿಂದ ವಿಪರೀತ ಹೆಚ್ಚಾಗಿರುವ ಇಂಗಾಲದ ಹೊರಸೂಸುವಿಕೆ ಪರಿಸರದ ಆರೋಗ್ಗದ ಮೇಲೆ ಅಗಾಧ ದುಪ್ವರಿಣಾಮ ಬೀರಿದೆ

ಹಾಗಾಗಿ ಹವಾಮಾನ ಬದಲಾವಣೆಗೆ ಯಾವುದೇ ರೀತಿಯಲ್ಲಿ ಭಾರತ ಹೊಣೆಯಲ್ಲ ಆದರೂ ಜಾಗತಿಕ ಮಹತ್ವದ ಹಲವು ವಿಷಯಗಳಲ್ಲಿ ಜವಾಬ್ದಾರಿಯುತ ಸದಸ್ಯ ದೇಶವಾಗಿರುವ ಭಾರತ ಈ ಬ್ಬಹತ್ ಸವಾಲಿನ ವಿರುದ್ದದ ಹೋರಾಟದಲ್ಲಿ ಪಾಲ್ಗೊಳ್ಳುವ ನಿಲುವು ತೆಗೆದುಕೊಂಡಿದೆ ಪಸಿರುಮನೆ ಅನಿಲ ಹೊರ ಸೂಸುವಿಕೆ ಸಮಸ್ಲೆಗೂ ಭಾರತದ ಕೊಡುಗೆ ಅತಿ ಕನಿಷ್ಠಮಟ್ಟದ್ದಾಗಿದೆ ಎಂದರು ವಿಶ್ವದ ಜೀವವೈವಿಧ್ವದ ರಕ್ಷಣೆಗೆ ಭಾರತ ಬದ್ದವಾಗಿದ್ದು

ಪರೀಕ್ಷೆ ನಡೆಯುವ ದಿನಾಂಕದ ಕುರಿತು ಅಭ್ವರ್ಥಿಗಳಿಗೆ ವ್ಯೆಯಕ್ತಿಕವಾಗಿ ಇ ಮೇಲ್ ಅಥವಾ ಎಸ್ಎಂಎಸ್ಗಳನ್ನು ಕಳುಹಿಸಿ ಮಾಹಿತಿ ನೀಡಲಾಗುತ್ತದೆ